ಬ್ನಾಂಕಾಕ್ನಲ್ಲಿ ನಡೆಯುತ್ತಿರುವ ಥೈಲೆಂಡ್ ಓಪನ್ ಬ್ನಾಡ್ನಿಂಟನ್ ಟೂರ್ನಿಯ ಮಹಿಳೆಯರ ಸಿಂಗಲ್ಲಿ ಫೈನಲ್ನಲ್ಲಿಂದು ಭಾರತದ ಪಿ

ಫಿಫಾ ವಿಶ್ವಕಪ್ ಫುಟ್ಲಾಲ್ ಟೂರ್ನಿಯ ಫೈನಲ್ ಪಂದ್ಲದಲ್ಲಿಂದು ಫ್ರಾನ್ಸ್ ಮತ್ತು ಕ್ರೊಯೇಷಿಯಾ

ಎಂಜೆಲಿಕ್ ಕೆರ್ಬರ್ಗೆ ಚೊಚ್ಚಲ ವಿಂಬಲ್ಡನ್ ಗ್ರ್ಯಾನ್ಸ್ಲ್ಯಾಮ್ ಪ್ರಶಸ್ತಿ ಫೈನಲ್ನಲ್ಲಿ ಸೆರೇನಾ ವಿಲಿಯಮ್ಸ

ಈ ಯೋಜನೆಯು ಮಿರ್ಜಾಪುರ ಮತ್ತು ಅಲಹಾಬಾದ್ ಜಿಲ್ಲೆಗಳಲ್ಲಿ ನೀರಾವರಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಉತ್ತರಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಪ್ರಧಾನಮಂತ್ರಿಯವರು ಇಂದು ಕೊನೆಯ ದಿನದ ಪ್ರವಾಸದಲ್ಲಿ ಮಿರ್ಜಾಪುರ ವೈದ್ಯಕೀಯ ಕಾಲೇಜಿಗೆ ಶಂಕುಸ್ವಾಪನೆ ನೆರವೇರಿಸುವುದರ ಜತೆಗೆ ಬಾಲುಘಾಟ್ನಲ್ಲಿ ಗಂಗಾನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಮಿರ್ಜಾಪುರ್ ಮತ್ತು ವಾರಾಣಸಿಯನ್ನು ಜೋಡಿಸುವ ಸೇತುವೆಯನ್ನು ದೇಶಕ್ಕೆ ಸಮರ್ಪಿಸಲಿದ್ದಾರೆ

ಆ ಬಳಕ ಶ್ರಧಾನಮಂತ್ರಿಯವರು ವಾರಾಣಸಿ ನಗರ ಅನಿಲ ವಿತರಣಾ ಯೋಜನೆಯನ್ನು ರಾಷ್ಟಕ್ಕೆ ಸಮರ್ಪಿಸಿದರಲ್ಲದೆ ವಾರಾಣಸಿ ಬಲಿಯಾ ಇಎಂಯು ರೈಲು ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು ಸ್ನಾರ್ಟ್ ಸಿಟಿ ಹಾಗೂ ನಮಾಮಿ ಗಂಗಾ ಯೋಜನೆನಡಿ ಹಲವಾರು ಅಭಿವೃದ್ದಿ ಕಾರ್ಯಕ್ರಮ ಮತ್ತು ಪಂಚಕೋಶಿ ಪರಿಕ್ರಮ ರಸ್ತೆ ನಿರ್ಮಾಣ ಹಾಗೂ ಅಂತಾರಾಷ್ಷೀಯ ಸಮಾವೇಶ ಕೇಂದ್ರವೊಂದಕ್ಕೆ ಪ್ರಧಾನಮಂತ್ರಿಯವರು ಶಿಲಾನ್ವಾಸ ನೆರವೇರಿಸಿದರು ಅಝಂಗಢ್ ಮತ್ತು ವಾರಣಾಸಿಗಳಲ್ಲಿ ಸಾರ್ವಜನಿಕ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತನಾಡಿದ ನರೇಂದ್ರ ಮೋದಿ ಉತ್ತರಪ್ರದೇಶದಲ್ಲಿ ಅಭಿವೃದ್ದಿಯ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಎಂದು ಹೇಳಿದರು ಇದೇ ವೇಳೆ ಪ್ರಧಾನಮಂತ್ರಿಯವರು ವಿಶ್ವಮಟ್ಟದ ಟ್ರ್ಯಕ್ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಎಂಬ ಹೆಮ್ಮೆಯ ಸಾಧನೆ ಮಾಡಿರುವ ಹಿಮಾದಾಸ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು

ಹೆಚ್ಚನ ಸಂಖ್ಯೆಯಲ್ಲಿ ಅನಿವಾಸಿ ಭಾರತೀಯರು ಸಮಾವೇಶದಲ್ಲಿ ಪಾಲ್ಗೊಳ್ಟಬೇಕೆಂದು ಕರೆ ನೀಡಿದರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ನಿನ್ನೆ ನವದೆಹಲಿಯಲ್ಲಿ ಭಾರತೀಯ ಕಾಸ್ಟ್ ಅಕೌಂಟೆಂಟ್ಗಳ ಸಂಸ್ಥೆಯ ಅಮೃತ ಮಹೋತ್ಸವವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ದೇಶದ ಮಹಿಳೆಯರಲ್ಲಿ ಆರ್ಥಿಕ ಸಾಕ್ಷರತೆ ಉತ್ತೇಜಿಸುವಂತೆ ಭಾರತೀಯ ಕಾಸ್ಟ್ ಅಕೌಂಟೆಂಟ್ಗಳ ಸಂಸ್ಥೆಗೆ ಸಲಹೆ ನೀಡಿ ಹೊಸ ಅವಿಷ್ಕಾರಗಳನ್ನು ಅಳವಡಿಸಿಕೊಳ್ಳುವುದರ ಜತೆಗೆ ಹೂಡಿಕೆ ಮತ್ತು ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಕಾಸ್ಟ್ ಅಕೌಂಟೆಂಟ್ಗಳ ಪಾತ್ರ ಮಹತ್ವದ್ದಾಗಿದೆ ಎಂದರು ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮ ಬಲಗೊಳ್ಳುವುದರೊಂದಿಗೆ ಮುಂದಿನ ದಶಕದಲ್ಲಿ ಭಾರತದಲ್ಲಿ ತಯಾರಿಕಾ ವಲಯ ಸದೃಢಗೊಳ್ಳಲಿದ್ದು ಕಾಸ್ಟ್ ಅಕೌಂಟೆಂಟ್ಗಳು ಹೆಚ್ಚಿನ ಪಾತ್ರ ಹೊಂದಿದ್ದಾರೆ ಎಂದು ರಾಷ್ಟಪತಿ ಅಭಿಪ್ರಾಯಪಟ್ಟರು ರಾಷ್ಲಪತಿ ರಾಮನಾಥ್ ಕೋವಿಂದ್ ಅವರಿಂದು ಪರಿಯಾಣದ ಫತೇಹಾಬಾದ್ ಗೆ ಭೇಟ ನೀಡಲಿದ್ದು ಶಿರೋಮಣಿ ಕಬೀರ್ ಪ್ರಕಟ್ ದಿವಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಸಮಾರಂಭವನ್ನು ಹರಿಯಾಣದ ಧಾನಕ್ ಸಭಾ ಹಾಗೂ ಸಂತ ಕಬೀರ್ ಧಾನಕ್ ಸಮಾಜ ಕರ್ಮಚಾರಿ ಕಲ್ಯಾಣ ಸಂಸ್ನೆ ಜಂಟಿಯಾಗಿ ಆಯೋಜಿಸಿವೆ

ಗೃಹ ಸಚಿವ ರಾಜನಾಥ್ ಸಿಂಗ್ ಹಾಗೂ ಬಾಂಗ್ಲಾದೇಶದ ಗೃಹ ಸಚಿವ ಅಸಾದ್ಉಜ್ವಾನ್ ಖಾನ್ ಕಮಲ್ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಅನೇಕ ಪ್ರಮುಖ ವಿಷಯಗಳನ್ನು ಚರ್ಚಿಸಲಾಗುತ್ತದೆ ಶುಕ್ರವಾರ ಢಾಕಾ ತಲುಪಿದ್ದ ರಾಜನಾಥ್ ಸಿಂಗ್ ಅವರು ನಿನ್ನೆ ಬಾಂಗ್ಲಾದೇಶ ಪ್ರಧಾನ ಮಂತ್ರಿ ಶೇಖ್ ಹಸೀನಾ ಅವರನ್ನು ಭೇಟ ಮಾಡಿ ಭಯೋತ್ವಾದನೆ ಸೇರಿದಂತೆ ಪರಸ್ಪರ ಕಾಳಜಿಯ ಅನೇಕ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದರು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಅಡಿ ತೆರಿಗೆ ವಂಚಿಸುವವರನ್ನು ಪತ್ತೆಹಚ್ಚಿ ತೆರಿಗೆ ವಸೂಲಿಗೆ ಕಠಿಣ ಕ್ರಮ ಕ್ಲೆಗೊಳ್ಳಲಾಗುವುದು ಎಂದು ಜೆಎಸ್ಟಿ ವಲಯದ ಮಾಹಿತಿ ತಂತ್ರಜ್ಞಾನ ಅಡಚಣೆಗಳ ನಿವಾರಣೆಗೆ ರಚನೆಯಾಗಿರುವ ಸಚಿವರ ಗುಂಪಿನ ಅಧ್ಯಕ್ಷ ಹಾಗೂ ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ಹೇಳದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ತಮ್ಮ ನೇತೃತ್ವದಲ್ಲಿ ಸಭೆ ನಡೆಸಿದ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ತೆರಿಗೆ ತಪ್ಪಿಸುವವರ ಮಾಹಿತಿಯನ್ನು ಗುಪ್ತದಳ ರಾಜ್ಯಸರ್ಕಾರಗಳ ಜೊತೆ ಹಂಚಿಕೊಳ್ಳುತ್ತಿದ್ದು ಅಂತಹವರನ್ನು ಪತ್ತೆಹಚ್ಚುವ ಜವಾಬ್ದಾರಿ ರಾಜ್ಲಸರ್ಕಾರಗಳಿಗೂ ಸೇರುತ್ತದೆ ಎಂದು ಹೇಳಿದರು ಜೆಎಸ್ಟ ವಲಯದ ತೆರಿಗೆ ಪಾವತಿಸುವ ವ್ಲವಸ್ಥೆಯನ್ನು ಸಂಪೂರ್ಣವಾಗಿ ಆನ್ಲ್ಲೆನ್ಗೆ ಪರಿವರ್ತಿಸಲಾಗಿದ್ದು ತೆರಿಗೆ ತಪ್ಪಿಸುವವರನ್ನು ಪತ್ತೆ ಮಾಡಲು ಕೆಲವು ರಾಜ್ಯಗಳು ಈಗಾಗಲೇ ಮುಂದೆ ಬಂದಿವೆ ಎಂದರು

ಬಲರಾಮ ಹಾಗೂ ಸುಬದ್ರೆಯರ ರಥಗಳು ಶ್ರೀ ಗುಡಿಚಾ ದೇವಾಲಯಕ್ಕೆ ತಲುಪಿವೆ ಸೂರ್ಯಾಸ್ತವಾಗಿದ್ದರಿಂದ ಜಗನಾಥನ ರಥ ಗುಡಿಚಾ ದೇವಾಲಯದ ಸ್ತಲ್ಪ ದೂರದಲ್ಲಿ ತಂಗಿದೆ

ನಿರ್ಮಾಣ ಹಂತದಲ್ಲಿದ್ದ ಸೇತುವೆಯ ಕಂಬಕ್ಕೆ ದೋಣಿ ಡಿಕ್ಕಿಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ ರಾಷ್ಲೀಯ ವಿಪತ್ತು ರಕ್ಷಣಾ ಪಡೆ ರಾಜ್ಯ ವಿಪತ್ತು ಪರಿಹಾರ ತಂಡ ಹಾಗೂ ಅಗ್ನಿ ಶಾಮಕ ಸಿಬ್ಲಂದಿ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಮುಖ್ಚಮಂತ್ರಿ ಚಂದ್ರಬಾಬು ನಾಯ್ಡು ಸೂಚನೆ ನೀಡಿದ್ದಾರೆ ಮಹಾರಾಷ್ಟದ ಗ್ರಾಮವಾಸಿಗಳ ಸ್ವಂತ ಮನೆಹೊಂದುವ ಕನಸನ್ನು ಸಾಕಾರಗೊಳಿಸುವ ಮೂಲಕ ಶ್ರಧಾನಮಂತ್ರಿ ಆವಾಸ್ ಯೋಜನೆ ಅವರ ಬದುಕನ್ನು ಹಸನಾಗಿಸಿದೆ

ಪಂಜಾಬ್ ಹಾಗೂ ಹರಿಯಾಣದ ಹಲವು ಪ್ರದೇಶಗಳಲ್ಲಿ ನಿನ್ನೆ ಮಳೆಯಾಗಿದ್ದು ಜನರಿಗೆ ತಂಪೆರೆದಿದೆ

ಸಿಂಧು ಇಂದು ಚೊಚ್ಚಲ ಪ್ರಶಸ್ತಿ ಗೆದ್ದುಕೊಳ್ಳುವ ವಿಶ್ವಾಸದಲ್ಲಿದ್ದಾರೆ

ಹೆಡ್ ರಷ್ಲಾದಲ್ಲಿ ನಡೆಯುತ್ತಿರುವ ಫಿಫಾ ವಿಶ್ವಕಪ್ ಫುಟ್ಲಾಲ್ ಟೂರ್ನಿಯಲ್ಲಿ ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಕ್ರೋಯೇಷಿಯಾ ತಂಡಗಳು ಮುಖಾಮುಖಿಯಾಗಲಿವೆ ಮಾಸೋದ ಲೂಜ್ನಿ ಕೀ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ

ಇದರೊಂದಿಗೆ ಜರ್ಮನಿ ಆಟಗಾರ್ತಿ ಮೊದಲಬಾರಿಗೆ ಎಂಬಲ್ಡನ್ ಟ್ರೋಫಿ ಎತ್ತಿ ಹಿಡಿದರು